ಪಿ

ಪ್ವಾರಿಸ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯುಎಫ್ ಫ್ರೆಂಚ್ ಓಪನ್ ಬ್ವಾಡ್ಡಿಂಟನ್ ಟೂರ್ನಿಯಲ್ಲಿ ಭಾರತದ ಶುಭಾಂಕರ್ ಡೇ ಮತ್ತು ಪಿ

ದೇತದಲ್ಲಿ ಜಾಗತಿಕ ಮಟ್ಟದ ಭೌತಿಕ ಮೂಲಸೌಕರ್ಯ ಅಭಿವೃದ್ದಿಪಡಿಸುವುದು ಕಡಿಮೆ ದರದಲ್ಲಿ ಎಲ್ಲರಿಗೂ ಆರೋಗ್ಟ ಸೇವೆ ಹಾಗೂ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ತಮ್ನ ಸರ್ಕಾರದ ಪ್ರಮುಖ ಆದ್ಗತೆಗಳಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಜೆ ಪಿ

ಸರ್ಕಾರದ ನೀತಿ ರಚನೆಯಲ್ಲಿ ಜನರ ಪಾಲುದಾರಿಕೆಗೆ ಹೆಚ್ಚಿನ ಆದ್ಲತೆ ನೀಡಲಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಅಂತಾರಾಷ್ಷೀಯ ಸಮಿತಿಯಲ್ಲಿ ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಭ್ಷೇರ್ ಆಸ್ಸೇಲಿಯಾದ ಮಾಜಿ ಪ್ರಧಾನಿ ಜಾನ್ ಹೋವಾರ್ಡ್ ಅಮೆರಿಕಾದ ಮಾಜಿ ವಿದೇತಾಂಗ ಕಾರ್ಯದರ್ತಿಗಳಾದ ಹೆನ್ರಿ ಕಿಸ್ಸಿಂಗರ್ ಮತ್ತು ಕಾಂಡೋಲಿಸಾ ರೈಸ್ ಮತ್ತಿತರರು ಸದಸ್ಲರಾಗಿದ್ದಾರೆ ಕರ್ನಾಟಕದ ಪ್ರವಾಹಪೀಡಿತ ಜಿಲ್ಲೆಗಳಲ್ಲಿ ರಾಜ್ವ ಸರ್ಕಾರದ ಸಚಿವರ ಇಂದಿನಿಂದ ಪ್ರವಾಸ ಕೈಗೊಂಡು ಪರಿಹಾರ ಮತ್ತು ಪುನರ್ ವಸತಿ ಕಾರ್ಯಗಳನ್ನು ಪರಿಶೀಲಿಸಲಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಮತ್ತು ಸಂಸದೀಯ ವ್ಲವಹಾರಗಳ ಸಚಿವ ಜೆ

ರಾಜ್ವದ ಕೆಲವು ಜೆಲ್ಲೆಗಳಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದ ಉಂಟಾದ ನಪ್ಪದ ಪರಿಷ್ಣತ ವರದಿಯನ್ನು ಈ ತಿಂಗಳೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ರಾಜ್ಜ ಸರ್ಕಾರ ನಿರ್ಧರಿಸಿದೆ ಎಂದರು ಶಾಲಾ ಮಕ್ಕಳಿಗೆ ಎರಡು ಜೊತೆ ಸಮವಸ್ತ ನೀಡಲು ರಾಜ್ಯ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿದೆ

ನೆಲದಿಂದ ನೆಲಕ್ಕೆ ಚಿಮ್ಲುವ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ತ್ರಾಕ್ ದ್ವೀಪದಲ್ಲಿ ಭಾರತೀಯ ವಾಯುಪಡೆ ನಿನ್ನೆ ಪರೀಕ್ಷಾರ್ಥ ಉಡಾವಣೆ ನಡೆಸಿದೆ ಸಾಮಾನ್ನ ಕಾರ್ಯಚಟುವಟಿಕೆ ತರಬೇತಿ ಭಾಗವಾಗಿ ಈ ಉಡಾವಣೆ ನಡೆಸಲಾಗಿದೆ

ನಿನ್ನೆ ಮತ್ತು ಮೊನ್ನೆ ನಡೆಸಲಾದ ಎರಡು ಉಡಾವಣಾ ಪ್ರಯೋಗಗಳು ಯಶಸ್ವಿಯಾಗಿವೆ ಈ ಪರೀಕ್ಷೆಯೊಂದಿಗೆ ವಾಯುಪಡೆಯ ಭೂದಾಳಿ ಸಾಮರ್ಥ್ಲ ಬಲಗೊಂಡಂತಾಗಿದೆ ಎಂದು ವಾಯುಪಡೆ ತಿಳಿಸಿದೆ ಜಮ್ನು ಮತ್ತು ಕಾಶ್ಮೀರದ ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿನ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಪಡೆಗಳು ನಡೆಬದ ಅಪ್ರಜೋದಿತ ಗುಂಡಿನ ದಾಳಿಯಲ್ಲಿ ಓರ್ವ ಯೋಧ ಹುತಾತ್ಕರಾಗಿದ್ದು ಇಬ್ಬರು ನಾಗರಿಕರು ಗಾಯಗೊಂಡಿದ್ದಾರೆ ಕಳೆದ ರಾತ್ರಿ ರಜೌರಿಯ ನೌಷೇರಾ ವಲಯದಲ್ಲಿ ನಿಯಂತ್ರಣ ರೇಖೆ ಬಳಿ ಗುಂಡಿನ ದಾಳಿಯಲ್ಲಿ ಯೋಧ ಹುತಾತ್ಸರಾಗಿದ್ದಾರೆ ಎಂದು ರಕ್ಷಣಾ ವಕ್ತಾರ ಸ್ಪಷ್ಟಪಡಿಸಿದ್ದಾರೆ ಮೇಂಧಾರ್ ಪ್ರದೇಶದಲ್ಲಿ ನಿನ್ನೆ ನಡೆದ ಶೆಲ್ ದಾಳಿಯಲ್ಲಿ ಗಾಯಗೊಂಡ ಇಬ್ಲರು ನಾಗರಿಕರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಈ ಉಗ್ರರ ಸುಳವು ದೊರೆತಲ್ಲಿ ಭದ್ರತಾ ಪಡೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಪೊಲೀಸರು ಸೂಚಿಸಿದ್ದಾರೆ ಈ ಇಬ್ಲರು ಉಗ್ರರು ಹರೂನ್ ಅಬ್ಲಾಸ್ ವಾನಿ ಹಾಗೂ ಮಸೂದ್ ಅಹಮದ್ ಎಂದು ತಿಳಿದುಬಂದಿದ್ದು ಪೊಲೀಸರು ಇದೆ ಮೊದಲ ಬಾರಿಗೆ ಉಗ್ರರ ತಲೆಗೆ ಬಹುಮಾನ ಪ್ರಕಟಿಸಿದ್ದಾರೆ ಹತ್ತು ಸಾವಿರ ಕೋಟ ರೂಪಾಯಿ ನಷ್ಟ ಪರಿಹಾರ ನೀಡುವಂತೆ ಖಾಸಗಿ ಸಂಸ್ಟೆಯೊಂದು ಸಲ್ಲಿಸಿರುವ ಅರ್ಜಿಗೆ ಪ್ರಕ್ರಿಕ್ರಿಯೆಯಾಗಿ ಅಫಿಡವಿಟ್ ಸಲ್ಲಿಸುವಂತೆ ಕೇಂದ್ರದ ಮಾಜಿ ಹಣಕಾಸು ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಮತ್ತು ಇಬ್ಲರು ಹಿರಿಯ ಅಧಿಕಾರಿಗಳಿಗೆ ಬಾಂಬೆ ಹೈಕೋರ್ಟ್ ನಿರ್ದೇಶನ ನೀಡಿದೆ

ಮೆನನ್ ನಿನ್ನೆ ಆದೇಶ ನೀಡಿದ್ದಾರೆ

ಭೂಗತ ಲೋಕದಲ್ಲಿ ಚಟುವಟಕೆ ನಡೆಸುತ್ತಿದ್ದ ಮೃತ ಇಕ್ಟಾಲ್ ಮಿರ್ಚಿ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಓರ್ವ ಮಹಿಳೆಯನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿದೆ ಬೆಂಗಳೂರು ಮೂಲದ ಮಹಿಳೆಯನ್ನು ವಿಚಾರಣೆಗೊಳಪಡಿಸಿದ್ದು ಆಕೆ ತನಿಖೆಗೆ ಸಹಕರಿಸದೆ ಇದ್ದುದರಿಂದ ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜಾಗತಿಕ ಉಗ್ರ ದಾವೂದ್ ಇಬ್ರಾಹಿಂನ ಸಹಾಯಕನಾಗಿದ್ದ ಮಿರ್ಚಿ ವ್ಯವಹರಿಸುತ್ತಿದ್ದ ಆಸ್ತಿಗಳೊಂದರಲ್ಲಿ ಈಕೆ ಬಾಡಿಗೆದಾರಳೆಂದು ತೋರಿಸಲಾಗಿದ್ದು ನಕಲಿ ದಾಖಲೆ ಸೃಷ್ಷಿಸುವಲ್ಲಿ ಈಕೆಯ ಪಾತ್ರವೂ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಹಗರಣದಲ್ಲಿ ಇದು ನಾಲ್ಕನೇ ಬಂಧನವಾಗಿದ್ದು ಈ ಮುಂಚೆ ಎರಡು ದಿನಗಳ ಹಿಂದೆ ಮಿರ್ಚಿಯ ಸಹಾಯಕ ಹುಮಾಯೂನ್ ಮರ್ಚೆಂಟ್ನನ್ನು ಬಂಧಿಸಲಾಗಿತ್ತು ಯುರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ಹೊರಬೀಳುವ ಬ್ರೆಕ್ಲಿಟ್ ಯೋಜನೆ ಮಸೂದೆಗೆ ಅಲ್ಲಿನ ಸಂಸತ್ ನಿನ್ನೆ ತಾತ್ವಿಕ ಒಪ್ಪಿಗೆ ನೀಡಿದೆ ಆದರೆ ಮಸೂದೆ ಕುರಿತ ಚರ್ಚೆಗೆ ಮೂರು ದಿನಗಳ ಕಾಲಮಿತಿಯನ್ನು ತಿರಸ್ತರಿಸಿದೆ

ಇದರಿಂದ ಪ್ರಧಾನಿ ಬೋರಿಸ್ ಜಾನ್ನನ್ ಅವರಿಗೆ ಹಿನ್ನಡೆಯಾದಂತಾಗಿದೆ ಬ್ರೆಕ್ಲಿಟ್ ಒಪ್ಪಂದ ಮಸೂದೆಗೆ ಬ್ರಿಟನ್ ಸಂಸತ್ನ ಕೆಳಮನೆಯಾದ ಹೌಸ್ ಆಫ್ ಕಾಮನ್ ಒಪ್ಪಿಗೆ ನೀಡಿದರೂ ಅಲ್ಪಕಾಲೀನ ಚರ್ಚೆಯನ್ನು ವಿರೋಧಿಸಿದೆ ಈ ಮಧ್ಯೆ ಬ್ರೆಕ್ಲಿಟ್ನ ಪ್ರಸಕ್ತ ಗಡುವನ್ನು ವಿಸ್ತರಿಸುವ ಕುರಿತು ಯುರೋಪಿಯನ್ ಒಕ್ಕೂಟದ ನಾಯಕರಿಗೆ ಶಿಫಾರಸ್ಲು ಮಾಡುವುದಾಗಿ ಯುರೋಪಿಯನ್ ಮಂಡಳಿ ಅಧ್ಯಕ್ಷ ಡೊನಾಲ್ಡ್ ಟಸ್ಕ್ ಟ್ವೀಟ್ ಮಾಡಿದ್ದಾರೆ ಸಿರಿಯಾದ ಈಶಾನ್ಯ ಗಡಿಭಾಗದ ಮೇಲಿನ ನಿಯಂತ್ರಣವನ್ನು ಹಂಚಿಕೊಳ್ಳುವ ಕುರಿತು ರಷ್ಯಾ ಮತ್ತು ಟರ್ಕಿ ನಡುವೆ ಒಪ್ಪಂದ ಏರ್ಪಟ್ಟಿದೆ ಇದರಿಂದ ಸಿರಿಯಾ ಟರ್ಕಿ ಗಡಿಭಾಗವನ್ನು ಪೂರ್ಣ ಮುಕ್ತಗೊಳಿಸಲು ನೆರವಾಗಲಿದೆ ಎಂದು ಎರಡೂ ರಾಷ್ಟಗಳ ನಾಯಕರು ತಿಳಿಸಿದ್ದಾರೆ ಒಪ್ಪಂದದ ಅನುಸಾರ ಈ ತಿಂಗಳ ಆರಂಭದಲ್ಲಿ ಸಿರಿಯಾದ ಈಶಾನ್ದ ಭಾಗದಲ್ಲಿನ ಮುಕ್ತಗೊಳಿಸಿದ ಪ್ರದೇಶದ ಮೇಲೆ ಟರ್ಕಿ ನಿಯಂತ್ರಣ ಹೊಂದಲಿದೆ ಗಡಿಭಾಗದಲ್ಲಿ ಎರಡೂ ರಾಷ್ಪಗಳ ಸೇನಾಪಡೆಯ ಜಂಟಿ ಗಸ್ತು ನಡೆಸಲು ಸಹ ರಷ್ಯಾ ಅಧ್ವಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಟರ್ಕಿ ಅಧ್ಯಕ್ಷ ತೈಯಿಪ್ ಎರ್ಡೋಗನ್ ಒಪ್ಪಿಗೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಆಯುಷ್ನಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆಯನ್ನು ನೊಬೆಲ್ ಮರಸ್ನತ ಅರ್ಥಶಾಸ್ತಜ್ಞ ಅಭಿಜಿತ್ ಬ್ವಾನರ್ಜಿ ಶ್ಲಾಘಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿದ ನಂತರ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಟುಂಬದಲ್ಲಿ ಒಬ್ಬರು ಅನಾರೋಗ್ಟಕ್ಕೆ ತುತ್ತಾದರೆ ಅದರಿಂದ ಇಡೀ ಕುಟುಂಬ ಸಂಕಷ್ಟಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಈ ಯೋಜನೆ ಮಹತ್ವದ್ದಾಗಿದೆ ಕುಟುಂಬದ ಒಬ್ಬ ಸದಸ್ದರ ಚಿಕಿತ್ಸೆಗಾಗಿ ಇಡೀ ಕುಟುಂಬ ಹಣಕಾಸು ಸಮಸ್ಟೆಯ ಸುಳಿಗೆ ಸಿಲುಕದೆ ಇರಲು ಆಯುಷ್ಲಾನ್ ಭಾರತ್ ಅತ್ತುತ್ತಮ ಯೋಜನೆಯಾಗಿದೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧಿತ ಪಟಾಕಿಗಳ ಶೇಖರಣೆ ಮಾರಾಟ ಹಾಗೂ ಖರೀದಿ ಕಂಡುಬಂದರೆ ಸ್ನಳದಲ್ಲೇ ದಂಡ ವಿಧಿಸಲು ರಾಜ್ಲ ಸರ್ಕಾರ ತೀರ್ಮಾನಿಸಿದೆ ನಿನ್ನೆ ಕೋಲ್ಕತ್ತಾದಲ್ಲಿ ಮಾತನಾಡಿದ ರಾಜ್ಯ ಪರಿಸರ ಸಚಿವ ಸೌಮೇನ್ ಮೊಹಪಾತ್ರ ನಿಯಮಗಳ ಉಲ್ಲಂಘನೆಯಾದಲ್ಲಿ ಒಂದು ಲಕ್ಷ ರೂಪಾಯಿಯವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದು ತಿಳಿಸಿದ್ದಾರೆ ರಾಜ್ದದಲ್ಲಿ ಪಟಾಕಿಗಳ ಶಬ್ದದ ಮಟ್ಟ ಅಳೆಯಲು ನೂತನ ಸಾಧನಗಳನ್ನು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದ ಸಚಿವರು ರಸ್ತೆಗಳಲ್ಲಿ ನಿಷೇಧಿತ ಪಟಾಕಿಗಳ ಬಳಕೆ ಬಗ್ಗೆ ಪರಿಸರ ಇಲಾಖೆಯ ವಿಶೇಷ ತಂಡಗಳು ನಿಗಾ ವಹಿಸಲಿವೆ ಎಂದು ಹೇಳಿದರು

ಮಹಿಳೆಯರ ಸಿಂಗಲ್ಲ್ ವಿಭಾಗದ ಮೊದಲ ಸುತ್ತಿನ ಪಂದ್ಲದಲ್ಲಿ ಪಿ

ಇಂದಿನ ಪಂದ್ಯಗಳಲ್ಲಿ ಭಾರತದ ಸಮೀರ್ ವರ್ಮಾ ಪರುಪಳ್ಳಿ ಕತ್ವಪ್ ಮತ್ತು ಕಿಡಂಬಿ ಶ್ರೀಕಾಂತ್ ಸೆಣಸಲಿದ್ದಾರೆ

ಬಿಸಿಸಿಐ ಅಧ್ಯಕ್ಷರಾಗಿ ಸೌರವ್ ಗಂಗೂಲಿ ಸರ್ವಾನುಮತದ ಆಯ್ಕೆಯಾಗಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಋತ್ರ ಜಯ್ ಅವರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಉತ್ತರಾಖಂಡದ ಮಹೀಮ್ ವರ್ಮಾ ಉಪಾದ್ಯಕ್ಷರಾಗಿದ್ದಾರೆ ಬಿಸಿಸಿಐ ಮಾಜಿ ಅಧ್ಯಕ್ಷ ಮತ್ತು ಪ್ರಸ್ತುತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಅವರ ಕಿರಿಯ ಸಹೋದರ ಅರುಣ್ ಧುಮಲ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಕೇರಳದ ಜಯೇಶ್ ಜಾರ್ಜ್ ಜಂಟಿ ಕಾರ್ಯದರ್ಶಿಯಾಗಿದ್ದಾರೆ